ಭಾರತೀಯ ಇಂಧನ ಕ್ಷೇತ್ರ ಅಭಿವೃದ್ದಿ ಕೇಂದ್ರಿತ ಉದ್ದಮ ಸ್ನೇಹಿ ಮತ್ತು ಪರಿಸರ ಪ್ರಜ್ವೆಯುಳ್ಳದ್ದಾಗಿದೆ ಎಂದು ಪ್ರಧಾನ ಮಂತ್ರಿ ಹೇಳಿದ್ದಾರೆ ಇಂಧನ ಕೈಗೆಟುಕುವ ದರದಲ್ಲಿ ದೊರೆಯಬೇಕು ಮತ್ತು ವಿಶ್ವಾಸಾರ್ಹತೆಯನ್ನು ಹೊಂದಿರಬೇಕು ಆಗ ಮಾತ್ರ ಸಾಮಾಜಿಕ ಆರ್ಥಿಕ ಪರಿವರ್ತನೆ ಸಾಧ್ಯ ಎಂಬುದನ್ನು ಭಾರತ ನಂಬಿದೆ ಎಂದು ಅವರು ಹೇಳದರು ವಿಡಿಯೋ ಕಾಸ್ಫೆರೆನ್ಸ್ ಮೂಲಕ ನಾಲ್ಕನೇ ರಾಷ್ಷೀಯ ಇಂಧನ ವೇದಿಕೆಯ ಉದ್ವಾಟನೆ ನಡೆಸಿದ ಪ್ರಧಾನ ಮಂತ್ರಿ ಭಾರತದ ಇಂಧನ ಭವಿಷ್ಣ ಪ್ರಕಾಶಮಾನವಾಗಿದೆ ಮತ್ತು ಸುಭದ್ರವಾಗಿದೆ ಎಂದು ಹೇಳಿದರು ಪುನರ್ಬಳಕೆ ಇಂಧನ ಮೂಲಗಳಲ್ಲಿ ಭಾರತ ಅತ್ಯಂತ ಸಕ್ರಿಯ ರಾಷ್ಷಗಳ ಪಟ್ಷಿಯಲ್ಲಿದೆ ಭಾರತದ ಇಂಧನ ಶಕ್ತಿ ವಿಶ್ವಶಕ್ತಿಯನ್ನು ಹೆಚ್ಚಿಸಲಿದೆ ಎಂದರು ಸ್ವಾವಲಂಬಿ ಭಾರತ ವಿಶ್ವ ಆರ್ಥಿಕತೆಗೆ ಬಲವನ್ನು ದ್ವಿಗುಣಗೊಳಿಸುವ ಸಾಧನವಾಗಲಿದೆ ಎಂದು ಹೇಳಿದ ಪ್ರಧಾನಿ ಸುಟ್ಟಿರ ಬೆಳವಣಿಗೆಯ ನಮ್ನ ಜಾಗತಿಕ ಗುರಿಯನ್ನು ಸಂಪೂರ್ಣವಾಗಿ ಅನುಸರಿಸುವ ಮೂಲಕ ಇಂಧನ ನ್ವಾಯವನ್ನು ಒದಗಿಸುವುದನ್ನು ಭಾರತದ ಇಂಧನ ಯೋಜನೆಗಳು ಖಚಿತಪಡಿಸುತ್ತವೆ ಎಂದು ಹೇಳಿದರು

ಈ ಸಭೆಯಲ್ಲಿ ಪಾಲ್ಗೊಳ್ಳಲು ಅಮೆರಿಕದ ವಿದೇಶಾಂಗ ಸಚಿವ ಮೈಕಲ್ ಪಾಂಪಿಯೊ ಹಾಗೂ ರಕ್ಷಣಾ ಸಚಿವ ಮಾರ್ಕ್ ಎಸ್ಪರ್ ಮಧ್ವಾಷ್ನ ನವದೆಹಲಿಗೆ ಆಗಮಿಸಿದ್ದಾರೆ ಭಾರತದ ಪರ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆಯಲ್ಲಿ ಭಾಗಿಯಾಗಲಿದ್ದಾರೆ ದ್ವಿಪಕ್ಷೀಯ ಸಂಬಂಧಗಳು ಮತ್ತು ಭದ್ರತಾ ಸಹಕಾರ ಬಲವರ್ಧನೆ ಕುರಿತ ಸಮಾಲೋಚನೆ ನಡೆಯಲಿದೆ ಕಳೆದ ಮೂರು ವರ್ಷಗಳಲ್ಲಿ ಇದು ಮೂರನೇ ಸಚಿವರ ಮಟ್ಟದ ಸಭೆಯಾಗಿದ್ದು ಉಭಯ ದೇತಗಳ ಬದ್ದತೆಯ ಸಂಕೇತವಾಗಿದೆ

ಸಭೆಯ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಭೇಟಿಯಾಗಲಿದ್ದಾರೆ ದೇಶದ ಭದ್ರತೆಗೆ ದಕ್ಷೆ ಬಂದರೆ ಭಾರತ ತನ್ನ ಭೂಪ್ರದೇಶದಲ್ಲಿ ಮಾತ್ರವಲ್ಲದೆ ವಿದೇಶಿ ನೆಲದಲ್ಲೂ ಹೋರಾಡಲಿದೆ ಎಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹೇಳಿದ್ದಾರೆ ರಿಷಿಕೇತದಲ್ಲಿ ಪರಮಾರ್ಥ್ ನಿಕೇತನ್ ಆಶ್ರಮದಲ್ಲಿ ಮಾತನಾಡಿದ ದೋವಲ್ ಇದುವರೆಗೂ ಭಾರತವು ಮೊದಲು ಯಾರ ಮೇಲೂ ದಾಳಿ ಮಾಡಿಲ್ಲವಾದರೂ ಹೊಸ ಕಾರ್ಯತಂತ್ರದ ಭಾಗವಾಗಿ ಭದ್ರತಾ ಬೆದರಿಕೆಗಳನ್ನು ನಿವಾರಿಸಲು ನಾವು ಪೂರ್ವಭಾವಿಯಾಗಿ ಕಾರ್ಯನಿರ್ವಹಿಸುತ್ತೇವೆ ಎಂದು ತಿಳಿಸಿದ್ದಾರೆ ದೇಶದ ಭದ್ರತೆಯ ವಿಷಯದಲ್ಲಿ ನಾವು ರಾಜೀ ಮಾಡಿಕೊಳ್ಳುವುದಿಲ್ಲ ಭಾರತ ಎಂದಿಗೂ ಯುದ್ದ ಬಯಸುವುದಿಲ್ಲ ಆದರೆ ಎದುರಾಳಿಗಳು ಕೆಣಕಿದರೆ ಭಾರತ ಯುದ್ಧವನ್ನು ತೆಗೆದುಕೊಂಡು ಹೋಗುತ್ತದೆ ಎಂದು ಅಜಿತ್ ದೋವಲ್ ಹೇಳಿದ್ದಾರೆ ನಮ್ನ ವೈಯಕ್ತಿಕ ಹಿತಾಸಕ್ತಿಗಳನ್ನು ಪೂರೈಸಲು ನಾವು ಎಂದಿಗೂ ಆಕ್ರಮಣಕಾರರಾಗಲಿಲ್ಲ ನಾವೂ ಖಂಡಿತವಾಗಿಯೂ ನಮ್ಮ ನೆಲ ಹಾಗೂ ವಿದೇಶಿ ನೆಲದಲ್ಲಿ ಹೋರಾಡುತ್ತೇವೆ ಅದು ಪರಮಾರ್ಥ ಆಧ್ಯಾತ್ತಿಕತೆ ಹಿತದ್ಯಷ್ಷಿಯಿಂದ ಆಗಿರುತ್ತದೆಯೇ ಹೊರತು ನಮ್ಮ ವೈಯಕ್ತಿಕ ಹಿತಾಸಕ್ತಿಗಳಿಗಾಗಿ ಅಲ್ಲ ಎಂದು ದೋವಲ್ ಹೇಳಿದ್ದಾರೆ ನಮ್ಮದು ನಾಗರಿಕತೆಯ ರಾಷ್ಸ ಭಾರತ ಯಾವುದೇ ಧರ್ಮ ಭಾಷೆ ಅಥವಾ ಪಂಥವನ್ನು ಆಧರಿಸಿಲ್ಲ ದೇತದ ಅಡಿಪಾಯ ಯಾವುದು ಎಂದು ಗಮನಿಸಿದರೆ ಅದು ನಮ್ಮ ಸಂಸ್ಕೃತಿ ಎಂದು ಅಜಿತ್ ದೋವಲ್ ಹೇಳಿದ್ದಾರೆ ಬಿಹಾರ ವಿಧಾನಸಭಾ ಮೊದಲ ಹಂತದ ಚುನಾವಣೆಯ ಬಹಿರಂಗ ಪ್ರಚಾರಕ್ಷೆ ತೆರೆ ಬಿದ್ದಿದೆ

ಈ ಹಂತದಲ್ಲಿ ಮತದಾನ ನಡೆಯುವ ಹಲವು ಕ್ಷೇತ್ರಗಳು ನಕ್ಷಲ್ ಪೀಡಿತ ಪ್ರದೇಶಗಳಲ್ಲಿವೆ ವಿವಿಧ ರಾಜಕೀಯ ಪಕ್ಷಗಳ ಧುರೀಣರು ಮತದಾರರನ್ನು ಸೆಳೆಯಲು ತಮ್ಮ ಅಂತಿಮ ಕಸರತ್ತು ನಡೆಸುತ್ತಿದ್ದಾರೆ ಹಲವು ಸಾರ್ವಜನಿಕ ಸಭೆ ಹಾಗೂ ರೋಡ್ ಶೋ ಗಳಲ್ಲಿ ಭಾಗಿಯಾಗಿ ತಮ್ಮ ಅಭ್ಯರ್ಥಿಗಳ ಪರ ಮತ ಯಾಚಿಸುತ್ತಿದ್ದಾರೆ ಕಣದಲ್ಲಿರುವ ಉಮೇದುವಾರರು ಮನೆ ಮನೆ ಪ್ರಚಾರದಲ್ಲಿ ನಿರತರಾಗಿದ್ದಾರೆ

ಜಾಗರೂಕ ಭಾರತ ಸಮೃದ್ದ ಭಾರತ ಎಂಬುದು ಈ ವರ್ಷದ ಘೋಷವಾಕ್ಲವಾಗಿದೆ

ಇಂದು ಸಂಜೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಮಾವೇಶವನ್ನು ಉದ್ವಾಟಸಲಿದ್ದಾರೆ ಮೂರು ದಿನಗಳ ಕಾಲ ನಡೆಯಲಿರುವ ಈ ಸಮಾವೇಶದಲ್ಲಿ ಭ್ರಷ್ಟಾಚಾರ ನಿಗ್ರಹ ಆರ್ಥಿಕ ಮತ್ತು ಸೈಬರ್ ಅಪರಾಧಗಳು ಹೊರ ದೇಶಗಳ ನೆಲದಲ್ಲಿ ಪ್ರಕರಣಗಳ ತನಿಖೆಗೆ ಎದುರಾಗುವ ಸವಾಲುಗಳು ಭ್ರಷ್ಲಾಚಾರ ತಡೆ ಕಾಯ್ಲೆಗೆ ಇತ್ತೀಚೆಗೆ ತಂದ ತಿದ್ಲುಪಡಿ ಬ್ಲಾಂಕ್ ಮೋಸದ ಪ್ರಕರಣಗಳನ್ನು ತಡೆಗಟ್ಟುವುದು ಪರಿಣಾಮಕಾರಿ ಲೆಕ್ಕ ಪರಿಶೋಧನೆ ಸಾಮರ್ಥ್ಣ ವೃದ್ದಿ ಮತ್ತು ತರದೇತಿ ಮತ್ತಿತರ ವಿಚಾರಗಳ ಕುರಿತು ಚರ್ಚೆ ನಡೆಯಲಿದೆ ವ್ಯವಸ್ಥಿತ ಸುಧಾರಣೆ ಮತ್ತು ಮುಂಜಾಗೃತಾ ವಿಚಕ್ಷಣಾ ಕ್ರಮಗಳ ಮೂಲಕ ಭೃಷ್ಟಾಚಾರ ವಿರುದ್ದದ ಹೋರಾಟಕ್ಕೆ ನೀತಿ ನಿರೂಪಕರು ಮತ್ತು ಸಂಚಾಲಕರಿಗೆ ಈ ಸಮಾವೇಶ ವೇದಿಕೆಯನ್ನು ಕಲ್ಪಿಸಲಿದೆ ಕೇಂದ್ರ ಸಚವ ಡಾ ಜಿತೇಂದ್ರ ಸಿಂಗ್ ಕೂಡಾ ಉದ್ವಾಟನಾ ಭಾಷಣ ಮಾಡಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉತ್ತರಪ್ರದೇಶದ ಪಿಎಂ ಸ್ವನಿಧಿ ಯೋಜನೆಯ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ

ನವದೆಹಲಿಯಲ್ಲಿ ಭಾರತೀಯ ಸೇನೆಯ ಕಮಾಂಡರ್ಗಳ ನಾಲ್ಕು ದಿನಗಳ ಸಮಾವೇಶ ಆರಂಭವಾಗಿದೆ ಸೇನಾ ಮುಖ್ಯಸ್ಥ ಜನರಲ್ ಎಂ

ನರಾವಣೆ ದ್ವೈವಾರ್ಷಿಕ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿ ಮಹತ್ವದ ನೀತಿ ನಿರ್ಧಾರಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ ಸಮಾವೇಶದಲ್ಲಿ ಸೇನೆಯ ಎಲ್ಲ ಕಮಾಂಡರ್ಗಳು ಸೇನಾ ಕೇಂದ್ರ ಕಚೇರಿಯ ಪ್ರಧಾನ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ ರಕ್ಷಣಾ ಸಚಿವ ರಾಜ್ನಾಥ್ ಸಿಂಗ್ ಸಶಸ್ತ ಪಡೆಗಳ ಮುಖ್ಯಶ್ಥ ಜನರಲ್ ಬಿಪಿನ್ ರಾವತ್ ನೌಕಾ ಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕರಂಬೀರ್ ಸಿಂಗ್ ಹಾಗೂ ವಾಯು ಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಆರ್

ಬದುರಿಯಾ ಸಭೆಯನ್ನುದ್ದೇಶಿಸಿ ಇಂದು ಮಾತನಾಡುವ ನಿರೀಕ್ಷೆ ಇದೆ ಪೂರ್ವ ಲಡಾಬ್ನಲ್ಲಿನ ಪರಿಸ್ಥಿತಿ ಹಾಗೂ ಇತರ ಆಯಕಟ್ಟನ ಪ್ರದೇಶಗಳಲ್ಲಿ ಸ್ಥಿತಿಗತಿಗಳು ದೇಶ ಎದುರಿಸುತ್ತಿರುವ ಭದ್ರತಾ ಸವಾಲುಗಳನ್ನು ಸೇನಾ ಕಮಾಂಡರ್ಗಳು ಸಮಾವೇಶದಲ್ಲಿ ಚರ್ಚಿಸುವ ಸಾಧ್ಯತೆ ಇದೆ ಸಂಪನ್ಮೂಲಗಳ ಸುಧಾರಿತ ಹಂಚಿಕೆಯನ್ನು ಬಾತರಿಪಡಿಸಲು ಮಿಲಿಟರಿಯೇತರ ಚಟುವಟಿಕೆಗಳು ಹಾಗೂ ಸಾಂಪ್ರದಾಯಿಕ ಆಚರಣೆಗಳ ವೆಚ್ಚವನ್ನು ಕಡಿತಗೊಳಿಸುವ ಸುಧಾರಣಾ ಕ್ರಮಗಳಿಗೆ ಸೇನಾ ಕಮಾಂಡರ್ಗಳು ಅಂತಿಮಗೊಳಿಸಲು ಪ್ರಯತ್ನಿಸುವ ಸಾಧ್ಯತೆ ಇದೆ